ಅತಿಥಿ ಉಪನ್ನಾಸಕರಿಗೆ ಕೂಡಲೇ ವೇತನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ವಿಧಾನ ಪರಿಷತ್ತಿನಲ್ಲಿ ಧರಣಿ ಕಲಾಪ ಮುಂದೂಡಿಕೆ

ಎಲ್ಲಾ ಸದಸ್ಕರು ಇದಕ್ಕೆ ಸಹಕಾರ ನೀಡಬೇಕೆಂದು ಸಭಾಧ್ಯಕ್ಷರು ಮನವಿ ಮಾಡಿದರು

ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಗೆ ಉತ್ತಮ ವಾತಾವರಣವಿದ್ಲು ಹೂಡಿಕೆದಾರರಿಗೆ ಎಲ್ಲಾ ಅನುಕೂಲ ಕಲ್ಪಿಸಿಕೊಡಲಾಗಿದೆ

ರವಿ ವಿಧಾನ ಪರಿಷತ್ತಿಗೆ ತಿಳಿಸಿದರು ಪ್ರಶ್ನೋತ್ತರ ಕಲಾಪದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರ ಪರವಾಗಿ ಉತ್ತರ ನೀಡಿದ ಸಚಿವರು ಅರ್ಹ ಮತ್ತು ಬಡವರಿಗೆ ಸಕಾಲದಲ್ಲಿ ಮತ್ತು ಅವರು ವಾಸ ಮಾಡುತ್ತಿರುವ ಹತ್ತಿರದ ಪ್ರದೇಶಗಳಲ್ಲೇ ಪಡಿತರ ಧಾನ್ವಗಳು ಸಿಗದೇಕು ಎಂಬ ಸದುದ್ದೇಶದಿಂದ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಎಂದರು ಈಗ ಕೇಂದ್ರ ಸರ್ಕಾರ ಪಡಿತರ ಚೀಟದಾರರು ಯಾವುದೇ ಪ್ರದೇಶ ರಾಜ್ಯ ಜಿಲ್ಲೆಯಲ್ಲಿ ಪಡಿತರ ಪಡೆಯಬಹುದು ಎಂದು ಆದೇಶ ಮಾಡಿರುವುದು ಪಡಿತರ ಚೀಟ ದಾರರಿಗೆ ಅನುಕೂಲವಾಗಲಿದೆ ಎಂದ ಸಚಿವರು ಹೇಳಿದರು

ಉದಾಸಿ ತಿಳಿಸಿದ್ದಾರೆ

ಮಂಜೂರಾಗಿರುವ ಹಣ ರೈತರ ಬ್ಲಾಂಕ್ ಬಾತೆಗಳಿಗೆ ಜಮೆಯಾಗಲಿದೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮೀನು ಸಾಕಾಣಿಕೆ ಕುರಿತು ಯಾದಗಿರಿ ಜೆಲ್ಲೆಯ ಜನತೆಯಲ್ಲಿ ಅರಿವು ಮೂಡಿಸಬೇಕೆಂದು ಜೆಲ್ಲಾಧಿಕಾರಿ ಡಾ ರಾಗಪ್ರಿಯಾ ಆರ್ ಅವರು ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ಸೂಚಿಸಿದ್ದಾರೆ ಜೆಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಗ್ರಾಮ ಹೋಬಳಿ ತಾಲೂಕು ಮಟ್ಟದಲ್ಲಿ ರೈತರು ಸ್ವಯಂ ಪ್ರೇರಿತರಾಗಿ ಮೀನು ಕೃಷಿಯಲ್ಲಿ ತೊಡಗಲು ಅರಿವು ಮೂಡಿಸಬೇಕು ಇದರಿಂದ ಸ್ವಳೀಯವಾಗಿ ಸ್ವಯಂ ಉದ್ಯೋಗ ಕ್ಕೆಗೊಳ್ಳಲು ಸಹಾಯಕವಾಗಲಿದೆ ಎಂದರು ಪ್ರಧಾನಮಂತ್ರಿ ಮತ್ತ್ವಸಂಪದ ಯೋಜನೆಯಡಿ ಸಮಗ್ರ ಮೀನುಗಾರಿಕೆ ಅಭಿವೃದ್ಧಿ ಮತ್ತು ನಿರ್ವಹಣೆ ಯೋಜನೆ ಮೀನುಗಾರರ ಸಾಮಾಜಕ ಮತ್ತು ಆರ್ಥಿಕ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದರು

ಇದಕ್ಕೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಕೆಲವು ಸದಸ್ಯರು ಬೆಂಬಲ ವ್ಯಕ್ತಪಡಿಸಿ ಧರಣಿ ನಡೆಸಿದ ಕಾರಣದಿಂದ ಸಭಾಪತಿ ಪ್ರತಾಪ್ ಚಂದ್ರಶೆಟ್ಟ ಕಲಾಪವನ್ನು ಕೆಲ ಕಾಲ ಮುಂದೂಡಿದರು ಕೊರೋನಾ ಉಪಕರಣಗಳ ಖರೀದಿಯಲ್ಲಿ ಅವ್ಯವಹಾರ ನಡೆದಿದ್ದು ಇದರ ಬಗ್ಗೆ ನ್ಯಾಯಾಂಗ ತನಿಖೆ ನಡಸಬೇಕೆಂದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿಂದು ಒತ್ತಾಯಿಸಿದ್ದಾರೆ

ಇದರಲ್ಲಿ ಅವ್ಯವಹಾರದ ಆರೋಪ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಂಡಿದೆ ತಪ್ಪಿತಸ್ಥರು ಯಾರೆಂಬುದು ಬಹಿರಂಗವಾಗಬೇಕು ಈ ಹಿನ್ನೆಲೆಯಲ್ಲಿ ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದರು ಕೊರೋನಾ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ರಾಜ್ಯದಲ್ಲಿ ಸೋಂಕು ಹೆಚ್ಚಾಗಿ ಸಾವಿನ ಪ್ರಮಾಣ ಹೆಚ್ಚಾಗುತ್ತಿದೆ ಎಂದು ಅವರು ಸದನದ ಗಮನ ಸೆಳೆದರು

ಗಂಗಾವಳಿ ನದಿ ಮೈದುಂಬಿ ಹರಿಯುತ್ತಿದೆ ತಗ್ಗು ಪ್ರದೇಶಗಳು ನೀರಿನಿಂದ ಜಲಾವೃತಗೊಂಡಿವೆ ಗಂಗಾವಳ ನದಿ ಅಂಚಿನ ಗ್ರಾಮಗಳ ಜನತೆಯನ್ನು ಈಗಾಗಲೇ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ ಅಘನಾತಿನಿ ನದಿ ಮೈದುಂಬಿ ಹರಿಯುತ್ತಿದ್ದು ಶ್ರವಾಹ ಪರಿಸ್ಥಿತಿ ತಲೆದೋರಿದೆ

ನಾಗರಾಜ್ ಮನವಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ದರ ಕಡಿಮೆಯಾಗಿದೆ ಎರಡು ದಿನಗಳ ಬಳಿಕ ಜಿಲ್ಲೆಯಲ್ಲಿ ಬಿಸಿಲು ಕಾಣಿಸಿ ಕೊಂಡಿದೆ ಹವಾಮಾನ ಇಲಾಖೆ ಇನ್ನೂ ಎರಡು ದಿನಗಳಿಗೆ ಆರೆಂಜ್ ಅಲರ್ಟ್ ನೀಡಿದೆ

ಹಾನಿಗೊಳಗಾದ ಮನೆಗಳಿಗೆ ಪರಿಹಾರ ನೀಡುವ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ಕಂದಾಯ ಇಲಾಖೆ ಮೂಲಗಳು ತಿಳಿಸಿದೆ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಗೆ ಹಾನಿಯಾದ ಬಗ್ಗೆ ವರದಿ ಪಡೆಯಲಾಗುತ್ತಿದ್ದು ಜತೆಗೆ ವಿದ್ಯುತ್ ಕಂಬಗಳು ಸೇರಿದಂತೆ ಮೆಸ್ಕಾಂ ನಷ್ಟದ ಬಗ್ಗೆಯೂ ಮಾಹಿತಿ ಪಡೆಯಲಾಗುತ್ತಿದೆ ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಎಂ ಜೆ ರೂಪಾ ತಿಳಿಸಿದ್ದಾರೆ ರಾಜ್ಯಸಭೆಯ ಕಲಾಪಗಳಿಗೆ ಅಡ್ಡಿಪಡಿಸಿದ ಪ್ರತಿಪಕ್ಷಗಳ ಸದಸ್ಕರ ಧೋರಣೆಯನ್ನು ಸಂಸದೀಯ ವ್ಯವಹಾರಗಳ ಬಾತೆ ಸಚಿವ ಪ್ರಹ್ಲಾದ್ ಜೋಷಿ ಟೀಕಿಸಿದ್ದಾರೆ ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಲಾಪಗಳಗೆ ಅಡ್ಡಿಪಡಿಸಿದ ಸಸದಸ್ಕರ ಹೆಸರನ್ನು ಸಭಾಪತಿಯವರು ಸೂಚಿಸಿದ ಕೂಡಲೇ ಅವರು ಸದನದಿಂದ ಹೊರ ನಡೆಯಬೇಕಾಗಿತ್ತು ಅದರ ಬದಲಿಗೆ ಸಭಾಧ್ಯಕ್ಷರ ಖೀಠಕ್ಕೆ ಗೌರವ ಕೊಡದ ಸದಸ್ಯರನ್ನು ಅನಿವಾರ್ಯವಾಗಿ ಅಮಾನತು ಗೊಳಿಸಬೇಕಾಯಿತು ಎಂದು ಹೇಳಿದರು ಈ ನಡುವೆ ಸದನದಿಂದ ಅಮಾನತುಗೊಂಡಿರುವ ಸದಸ್ಯರ ಜೊತೆಗೆ ಕಾಂಗ್ರೆಸ್ ಟಎಂಸಿ ಎಸ್ ಪಿ ಎಡಪಕ್ಷ ಟಿಆರ್ಎಸ್ ಡಿಎಂಕೆ ಮತ್ತಿತರ ಪಕ್ಷಗಳ ಸದಸ್ದರು ಸಂಸತ್ ಭವನದ ಆವರಣದಲ್ಲಿರುವ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದರು ಸಂಸದರನ್ನು ಅಮಾನತುಗೊಳಿಸಿರುವ ಕ್ರಮವನ್ನು ಪ್ರತಿಭಟನಾ ನಿರತ ಸದಸ್ಟರು ಟೀಕಿಸಿದರು

ಕರ್ನಾಟಕ ಆಂಧಪ್ರದೇಶ ಮಹಾರಾಷ್ಟ ಉತ್ತರಪ್ರದೇಶ ತಮಿಳುನಾಡು ದೆಹಲಿ ಮತ್ತು ಪಂಜಾಬ್ನಲ್ಲಿ ಕೊರೋನಾ ಸಾಂಕ್ರಾಮಿಕ ನಿಯಂತ್ರಣಕ್ಕೆ ಆಗಿರುವ ಸಿದ್ದತೆಗಳನ್ನು ಪರಾಮರ್ಶಿಸಲಿದ್ದಾರೆ

ಇದರೊಂದಿಗೆ ವಿಧೇಯಕ ಸಂಸತ್ತಿನ ಒಪ್ಪಿಗೆ ಪಡೆದಿದ್ದು ಉದ್ದೇಶಿತ ವಿಧೇಯಕ ರೈತರ ಆದಾಯ ಹೆಚ್ಚಳ ಹಾಗೂ ಕೃಷಿ ವಲಯದ ಸ್ಪರ್ಧಾತ್ಮಕತೆ ಹೆಚ್ಚಳದ ಗುರಿ ಹೊಂದಿರುತ್ತದೆ ಉದಾರೀಕೃತ ನಿಯಂತ್ರಣ ವ್ಣವಸ್ಥೆಯೊಂದಿಗೆ ಗ್ರಾಹಕರ ಹಿತರಕ್ಷಣೆಗೂ ಈ ವಿಧೇಯಕ ವಿಪುಲ ಅವಕಾಶಗಳನ್ನು ಕಲ್ಪಿಸಲಿದೆ

ಈ ಸಂಬಂಧ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದೆ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದು ಎಸ್ ಎಸ್ ಎಲ್